ಆರೋಗ್ಯ ಮತ್ತು ಶಿಕ್ಷಣ ಕುರಿತ ಮಧ್ಯಪ್ರದೇಶ ಆತ್ಮನಿರ್ಭರ್ ವೆಬಿನಾರ್ನಲ್ಲಿ ದೆಹಲಿಯಿಂದ ಪಾಲ್ಗೊಂಡು ಮಾತನಾದಿದ ಸಚಿವರು ಮೂರು ದಶಕಗಳ ಕಾಲ ಅಸ್ತಿತ್ವದಲ್ಲಿದ್ದ ಎಲ್ಲ ಪರಿಕಲ್ಪನೆಗಳನ್ನು ಪುನರ್ ರೂಪಿಸಿ ಅತ್ಯುತ್ತಮ ಜಾಗತಿಕ ಶಿಕ್ಷಣ ಗುಣಮಟ್ಟಕ್ಕೆ ನಿಕಟವಾಗಿಸುವ ಉದ್ದೇಶವನ್ನು ಶಿಕ್ಷಣ ನೀತಿ ಹೊಂದಿದೆ ಎಂದರು ರಾಷ್ವೀಯ ಶಿಕ್ಷಣ ನೀತಿ ಸಂಪ್ರದಾಯ ಹಾಗೂ ಅಂತರ್ ಶಿಸ್ತಿಯ ಪ್ರಯತ್ನಗಳ ನದುವಣ ಸಮತೋಲನ ಕಾಪಾಡಿಕೊಂಡಿದೆ ನೀತಿ ಸ್ಪಷ್ಟ ದೂರದೃಷ್ಟಿ ಹೊಂದಿದ್ದು ಗುರಿಗಳನ್ನು ವಿವರಿಸಿದೆ ಎಂದು ಹೇಳಿದರು ಶಿಕ್ಷಣ ನೀತಿಯಲ್ಲಿ ಪ್ರಸ್ತಾಪಿಸಿರುವ ಸುಧಾರಣೆಗಳನ್ನು ಕೇಂದ್ರ ಮತ್ತು ರಾಜ್ಯಗಳು ಸಹಯೋಗದಿಂದ ಮಾತ್ರ ಅನುಷ್ಠಾನಗೊಳಿಸಬೇಕಿದೆ ಎಂದು ತಿಳಿಸಿದರು

ಲಾಕ್ಡೌನ್ ಅವಧಿಯಲ್ಲಿ ರಾಜ್ಯದ ಶಾಲಾ ಮಕ್ಕಳು ತಮ್ಮ ಶೈಕ್ಷಣಿಕ ಪ್ರಗತಿಯನ್ನು ಮೊಟಾಕಾಗದಂತೆ ತಂತ್ರಜ್ಞಾನ ಆಧಾರಿತ ಕಲಿಕೆಗೆ ಅವಕಾಶ ಕಲ್ಪಿಸುವ ಮೂಲಕ ಕ್ರಿಯಾತ್ಮಕ ಯೋಜನೆಯನ್ನು ಜಾರಿಗೊಳಿಸಿದೆ ಎಂದು ಸಚಿವ ಪೋಖ್ರಿಯಾಲ್ ಹೇಳಿದರು ವಿಶ್ವ ಆನೆಗಳ ಸಂರಕ್ಷಣೆ ಜಾಗ್ಬತಿ ದಿನದ ಸಂದರ್ಭದಲ್ಲಿ ಆನೆಗಳ ಸಂರಕ್ಷಣೆಗಾಗಿ ದೇಶದಲ್ಲಿ ಕ್ಟೆಗೊಳ್ಳಲಾಗುತ್ತಿರುವ ಕ್ರಮಗಳ ಮಾಹಿತಿ ಒಳಗೊಂಡ ದಾಖಲೆಗಳನ್ನು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಂರಕ್ಷಣೆ ಸಚಿವ ಪ್ರಕಾಶ್ ಜಾವದೇಕರ್ ಇಂದು ಬಿದುಗದೆ ಮಾದಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಹೆಚ್ಚುತ್ತಿರುವ ಮಾನವ ಹಾಗೂ ವನ್ಯ ಪ್ರಾಣಿಗಳ ಸಂಘರ್ಷ ಪ್ರಕರಣಗಳನ್ನು ನಿಭಾಯಿಸಲು ಅರಣ್ಯಗಳಲ್ಲಿ ಪ್ರಾಣಿಗಳಿಗೆ ಆಹಾರ ಹಾಗೂ ನೀರು ಒದಗಿಸುವ ಪ್ರಯತ್ನಗಳನ್ನು ತೀವ್ರವಾಗಿ ನಡೆಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ಆನೆಗಳು ಹಾಗೂ ಇತರ ಪ್ರಾಣಿಗಳನ್ನು ಸಂರಕ್ಷಿಸಲು ಭಾರತ ಬದ್ದವಾಗಿದ್ದು ಮಾನವ ಮತ್ತು ವನ್ಯ ಮ್ಬಗಗಳ ನಡುವಣ ಸಂಘರ್ಷವನ್ನು ಕೊನೆಗೊಳಿಸುವ ಪರಿಣಾಮಕಾರಿ ಪ್ರಾಯೋಗಿಕ ಹಾಗೂ ಸದ್ಬಧ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ

ಅರಣ್ಯ ಪ್ರದೇಶಗಳಲ್ಲಿ ಆಹಾರ ಹಾಗೂ ನೀರಿನ ಲಭ್ಯತೆಯನ್ನು ಖಾತರಿ ಪದಿಸಲು ಸರ್ಕಾರ ಕ್ರಮ ಕೈಗೊಂಡಿದ್ದು ಇದರಿಂದ ಪ್ರಾಣಿಗಳು ಅರಣ್ಯಗಳಲ್ಲಿಯೇ ಅವುಗಳು ಲಭ್ಯವಾಗುವುದರಿಂದ ಪ್ರಾಣಿಗಳು ಹೊರಗೆ ಬರಲು ಸಾಧ್ಯವಾಗುವುದಿಲ್ಲ ಎಂದು ಸಚಿವರು ತಿಳಿಸಿದ್ದಾರೆ ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿನ ಪ್ರವಾಹ ಪರಿಸ್ವಿತಿ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಸಂಬಂಧಪಟ್ಟ ರಾಜ್ಯಗಳ ಸಚಿವರೊಂದಿಗೆ ವಿಡಿಯೊ ಕಾನ್ವರೆನ್ಸ್ ಮೂಲಕ ಮಾಹಿತಿ ಪಡೆದುಕೊಂಡರು ರಾಜ್ಯದಲ್ಲಿನ ಪ್ರವಾಹ ಪರಿಸ್ಥಿತಿ ಕುರಿತು ಗೃಹ ಸಚಿವ ಬಸವರಾಜಿ ಬೊಮ್ಮಾಯ ಕಂದಾಯ ಸಚಿವ ಆರ್ ಅಶೋಕ ಪ್ರಧಾನಿ ಅವರಿಗೆ ಮಾಹಿತಿ ನೀಡಿದರು

ಪ್ರವಾಹ ಪರಿಸ್ಥಿತಿ ನಿಭಾಯಿಸಲು ಹಾಗೂ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಿಗೆ ಎನ್ಡಿಆರ್ಎಫ್ ತಂಡಗಳನ್ನು ರಾಜ್ಯಕ್ಕೆ ಕಳುಹಿಸುವಂತೆ ಅವರು ಪ್ರಧಾನಿ ಅವರಲ್ಲಿ ಕೋರಿದರು ಕರ್ನಾಟಕದಲ್ಲಿ ರಸಗೊಬ್ಬರಗಳ ಕೃತಕ ಅಭಾವ ಸೃಷ್ಷಿಸಲು ಕಾರಣರಾಗುವ ಹಾಗೂ ದುಬಾರಿ ಬೆಲೆಗೆ ಮಾರಾಟ ಮಾಡುವ ವ್ಯಾಪಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಕೃಷಿ ಸಚಿವ ಬಿ

ರಾಜ್ಯದಲ್ಲಿ ಯೂರಿಯ ರಸಗೊಬ್ಬರಕ್ಕೆ ಯಾವುದೇ ಕೊರತೆ ಇಲ್ಲ ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಬೇಡಿಕೆಯನ್ನು ಪೂರೈಸಲು ಸಿದ್ದವಾಗಿದೆ

ಪಾಟೀಲ್ ಅಂಕಿ ಅಂಶ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಚೆನ್ಸ್ವೆ ಮತ್ತು ಪೋರ್ಟ್ಬ್ಲೇರ್ಗೆ ಸಂಪರ್ಕ ಕಲ್ಪಿಸುವ ಸಬ್ಮರೀನ್ ಆಪ್ಸಿಕಲ್ ಫೈಬರ್ ಕೇಬಲ್ ಯೋಜನೆಯನ್ನು ವೀಡಿಯೊ ಕಾನ್ವರೆನ್ಸ್ ಮೂಲಕ ದೇಶಕ್ಕೆ ಸಮರ್ಪಿಸಿದರು

ಈ ಯೋಜನೆಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ಲೀಪ ಪ್ರದೇಶಕ್ಕೆ ಆಪ್ಸಿಕಲ್ ಫೈಬರ್ ಕೇಬಲ್ನ ಮೊಬೈಲ್ ಸ್ವಿರ ದೂರವಾಣಿ ಮತ್ತು ವೇಗದ ಅಂತರ್ಜಾಲ ಸೇವೆಗಳು ಲಭ್ಯವಾಗಲಿದೆ ಮುಖ್ಯವಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ಲೀಪ ಪ್ರದೇಶದ ಪ್ರವಾಸೋದ್ಯಮ ಚಟುವಟಿಕೆಗಳು ಗರಿಗೆದರುವ ಜೊತೆಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಲಿವೆ

ಭಾರತದ ಮುಖ್ಯ ಭೂಪ್ರದೇಶದೊಂದಿಗೆ ಈ ದ್ಲೀಪಗಳು ಮತ್ತಷ್ಟು ಹೆಚ್ಚು ಸಂಪರ್ಕ ಹೊಂದುವುದಕ್ಕೆ ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಆಧುನಿಕ ದೂರ ಸಂಪರ್ಕ ವ್ಯವಸ್ಥೆ ಒದಗಿಸುವುದು ಸರ್ಕಾರದ ಬದ್ದತೆಯಾಗಿದೆ ಅಪ್ಷಿಕಲ್ ಫೈಬರ್ ಕೇಬಲ್ ಜೋಡಣೆಯಿಂದ ಈ ದ್ವೀಪಗಳ ಜನರ ಜೀವನ ಸುಗಮವಾಗಲಿದೆ

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಆತ್ಮನಿರ್ಭರ್ ಭಾರತ್ ಸಪ್ತಾಹಕ್ಕೆ ಚಾಲನೆ ನೀಡಿದರು ದೇಶೀಯವಾಗಿ ಉತ್ಪಾದನೆ ಹೆಚ್ಚಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಾವಲಂಬಿ ಭಾರತದ ದೂರದ್ಬಡ್ಡಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಈ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿದೆ ಆತ್ಮನಿರ್ಭರ್ ಭಾರತ್ಗೆ ಪ್ರಧಾನಮಂತ್ರಿ ನೀಡಿರುವ ಕರೆಯನ್ನು ಅನುಸರಿಸಿ ದೇಶೀಯ ರಕ್ಷಣಾ ಉತ್ಪಾದನೆ ಹೆಚ್ಚಿಸಲು ರಕ್ಷಣಾ ಸಚಿವಾಲಯಕ್ಕೆ ಸರ್ಕಾರದ ಕ್ರಮದಿಂದ ಸಾಧ್ಯವಾಗಲಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ

ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ರವಿಶಂಕರ್ ಪ್ರಸಾದ್ ಗಡಿ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಹಾಗೂ ಅಲ್ಲಿ ಕಾರ್ಯನಿರ್ವಹಿಸುವವರಿಗೆ ಗುಣಮಟ್ಟದ ಜೀವನ ಖಾತರಿ ಪಡಿಸಲು ವ್ಯೂಹಾತ್ಮಕ ಮಹತ್ವದ ಪ್ರದೇಶಗಳಲ್ಲಿ ಮೊಬೈಲ್ ಸಂಪರ್ಕ ಕಲ್ಪಿಸಲು ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದರು

ಕೇಂದ್ರಾಡಳಿತ ಪ್ರದೇಶಗಳಾದ ಜಮ್ಮು ಕಾಶ್ಟೀರ ಲಡಾಖ್ ಹಾಗೂ ಬಿಹಾರ ರಾಜಸ್ತಾನ ಉತ್ತರಾಖಂಡ್ ಹಿಮಾಚಲಪ್ರದೇಶ ಗುಜರಾತ್ನ ಕೆಲವು ಆದ್ಯತೆ ಪ್ರದೇಶಗಳಲ್ಲಿ ಮೊಬ್ಟೆಲ್ ಸಂಪರ್ಕ ಕಲ್ಪಿಸಲು ಸರ್ಕಾರ ಮುಂದಾಗಿದೆ ಎಂದು ಹೇಳಿದ್ದಾರೆ ವಿಶ್ವ ಜೈವಿಕ ಇಂಧನ ದಿನಾಚರಣೆಯ ಅಂಗವಾಗಿ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಸಚಿವಾಲಯ ಜೈವಿಕ ಇಂಧನಗಳು ಸ್ವಾವಲಂಬನೆಯತ್ತ ಭಾರತ ಎಂಬ ಘೋಷ ವಾಕ್ಯದೊಂದಿಗೆ ಇಂದು ವೆಬಿನಾರ್ ಆಯೋಜಿಸಿತ್ತು

ಈ ಸಂದರ್ಭದಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಕಾರ್ಯದರ್ಶಿ ತರುಷ್ಕಪೂರ್ ದೇಶದಲ್ಲಿ ಸಾಕಷ್ಟು ಕೃಷಿ ಉಳಿಕೆಗಳು ಲಭ್ಯವಿದ್ದು ಜೈವಿಕ ಇಂಧನವನ್ನು ಉತ್ಪಾದಿಸಲು ಸಾಕಷ್ನು ಅವಕಾಶವಿದೆ ಎಂದು ಹೇಳಿದರು ಜೈವಿಕ ಇಂಧನದಲ್ಲಿ ಇಥನಾಲ್ ಜೈವಿಕ ಡೀಸೆಲ್ ಹಾಗೂ ಜೈವಿಕ ಅನಿಲ ಎಂಬ ಮೂರು ವಲಯಗಳಿವೆ ಈ ಮೂರು ವಲಯಗಳನ್ನು ಸೂಕ್ತವಾಗಿ ಬಳಸಿಕೊಂಡರೆ ಕಚ್ಚಾ ತೈಲದ ಮೇಲಿನ ದೇಶದ ಅವಲಂಬನೆಯನ್ನು ತಗ್ಗಿಸಬಹುದು ಅನಿಲ ಬಳಕೆಯನ್ನು ಭಾರೀ ಪ್ರಮಾಣದಲ್ಲಿ ಕಡಿತಗೊಳಿಸಬಹುದು ಎಂದು ತಿಳಿಸಿದರು ಉಪ ರಾಷ್ಟ್ರಪತಿಯಾಗಿ ಎಂ ವೆಂಕಯ್ಯನಾಯ್ದು ನಾಳೆ ಮೂರು ವರ್ಷ ಅಧಿಕಾರ ಪೂರ್ಣಗೊಳಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಉಪ ರಾಷ್ಟಪತಿಗಳ ಮೂರು ವರ್ಷಗಳ ಅಧಿಕಾರಾವಧಿಯ ಘಟನೆಗಳನ್ನು ಒಳಗೊಂಡ ಕನೆಕ್ಟಿಂಗ್ ಕಮ್ಯೂನಿಕೇಟಿಂಗ್ ಚೇಂಜಿಂಗ್ ಶೀರ್ಷಿಕೆಯ ಕ್ವತಿಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಾಳೆ ದೆಹಲಿಯ ಉಪರಾಷ್ಟ ಪತಿ ನಿವಾಸದಲ್ಲಿ ಬಿದುಗಡೆಗೊಳಿಸಲಿದ್ದಾರೆ ಈ ಕೃತಿಯ ವಿದ್ಯುನ್ಮಾನ ಆವೃತ್ತಿಗೆ ಇ ಬುಕ್ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಚಾಲನೆ ನೀಡಲಿದ್ದಾರೆ

ದೇಶ ವಿದೇಶಗಳ ಪ್ರವಾಸ ಸೇರಿದಂತೆ ಉಪ ರಾಷ್ಟಪತಿಗಳ ವೈವಿಧ್ಯಮಯ ಚಟುವಟಿಕೆ ಕುರಿತ ಚಿತ್ರಗಳು ಹಾಗೂ ಮಾಹಿತಿಯನ್ನು ಇದು ಒಳಗೊಂಡಿರಲಿದೆ ರೈತರು ವಿಜ್ಞಾನಿಗಳು ವೈದ್ಯರು ಯುವಜನಾಂಗ ಆಡಳಿತಗಾರರು ಕೈಗಾರಿಕೋದ್ಯಮಿಗಳು ಹಾಗೂ ಕಲಾವಿದರು ಸೇರಿದಂತೆ ವಿವಿಧ ರಂಗದ ಜನರೊಂದಿಗೆ ಉಪರಾಷ್ಟ ಪತಿಗಳ ಸಂವಾದದ ತುಣುಕುಗಳನ್ನು ಒಳಗೊಂಡಿರಲಿದೆ